ಈರುಳ್ಳಿ ದರ ನಿಯಂತ್ರಿಸಲು ಕೇಂದ್ರದಿಂದ ಕ್ರಮ ವರ್ತಕರ ದಾಸ್ತಾನಿಗೆ ಗರಿಷ್ಡ ಮಿತಿ

ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಹಾನಿಗೊಳಗಾದ ತಗ್ಗು ಪ್ರದೇಶಗಳಿಗೆ ಮುಖ್ಯಮಂತ್ರಿ ಬಿ ಎಸ್

ಮುಂಬರುವ ಹಬ್ಬದ ಸಂದರ್ಭಗಳು ಮತ್ತು ಚಳಿಗಾಲದ ಋತುವಿನಲ್ಲಿ ತೀವ್ರ ಮುಂಜಾಗ್ರತಾ ಕ್ರಮಗಳು ಹಾಗೂ ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದಲ್ಲಿ ಭಾರತ ಕೋವಿಡ್ ವಿರುದ್ದದ ಹೋರಾಟದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಮುಂದುವರೆಯಲಿದೆ ಎಂದು ಸಚಿವರು ತಿಳಿಸಿದ್ಗಾರೆ ಮಾಸ್ಕ್ ಧರಿಸುವಿಕೆ ಸಾಮಾಜಿಕ ಅಂತರ ಪಾಲನೆ ಕ್ವೆಗಳನ್ನು ಆಗಾಗ್ಗೆ ತೊಳೆಯುವುದು ಮುಂತಾದ ಮಾರ್ಗಸೂಚಿ ಪಾಲನೆ ಮುಂದುವರೆಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ

ದೇಶದಲ್ಲಿ ಲಭ್ಯವಿರುವ ಈರುಳ್ಳಿ ದಾಸ್ತಾನು ಆಧರಿಸಿ ಬೆಲೆ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮ ಕೈಗೊಳ್ಳುತ್ತಿದೆ

ಸರ್ಕಾರದ ಹಲವು ಕ್ರಮಗಳಿಂದ ಈರುಳ್ಳಿ ದರ ಕೆಡಿಮೆಯಾಗಿದೆ ಆದರೆ ಈರುಳ್ಳಿ ಹೆಚ್ಚಾಗಿ ಬೆಳೆಯುವ ರಾಜ್ಯಗಳಾದ ಮಹಾರಾಷ್ಟ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಭಾರಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದು ಮಾರುಕಟ್ಟೆಗೆ ಈರುಳ್ಳಿ ಪೂರೈಕೆ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ವರ್ತಕರ ಈರುಳ್ಳಿ ದಾಸ್ತಾನಿಗೆ ಗರಿಷ್ಣ ಮಿತಿ ವಿಧಿಸಲಾಗಿದೆ ಪ್ರಸಕ್ತ ಮುಂಗಾರು ಋತುವಿನಲ್ಲಿ ಕೇಂದ್ರ ಸರ್ಕಾರ ಒಂದು ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಕಾಪು ದಾಸ್ತಾನು ಮಾಡಿದ್ದು ಇದನ್ನು ವ್ಯವಸ್ಥಿತವಾಗಿ ಮಾರುಕಟ್ಟೆಗೆ ಪೂರೈಸುವ ಮೂಲಕ ದರ ನಿಯಂತ್ರಿಸಲಾಗುತ್ತಿದೆ ಎಂದು ಲೀಲಾನಂದನ್ ತಿಳಿಸಿದ್ದಾರೆ

ಮಹಾಷ್ಟಮಿಯ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ ದುರ್ಗಾ ಮಾತೆ ಎಲ್ಲರಿಗೂ ಸಂತೋಷ ಆರೋಗ್ಲ ಸಮ್ಬದ್ದಿ ನೀಡಿ ಹರಸಲೆಂದು ಪ್ರಾರ್ಥಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸಚಿವರು ಮತ್ತು ಅಧಿಕಾರಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಡಾ

ರಮಣರೆಡ್ಡಿ ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂಥ್ ಉಪಸ್ಥಿತರಿದ್ದರು ಬಳಿಕ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭೇಟಿ ನೀದಿ ಪರಿಶೀಲನೆ ನಡೆಸಿದರು ಇದಕ್ಕೂ ಮೊದಲು ಸುದ್ಗಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ನಿನ್ನೆ ಮತ್ತು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ನಗರದ ಹಲವೆಡೆ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿದೆ

ನಗರದಲ್ಲಿ ಮಳೆಯಿಂದ ಉಂಟಾಗುತ್ತಿರುವ ಸಮಸ್ಕೆಯನ್ನು ಶಾಶ್ಲತವಾಗಿ ಬಗೆಹರಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದರು

ಆದ್ಯತೆಯ ಮೇರೆಗೆ ಇತರ ಗುಂಪುಗಳು ಮತ್ತು ಜನರನ್ನು ಹಂತ ಹಂತವಾಗಿ ಒಳಪದಿಸಲಾಗುತ್ತದೆ

ಕಿಷನ್ ರೆಡ್ಡಿ ಐಟಿಬಿಪಿಯನ್ನು ಮತ್ತಷ್ಟು ದಕ್ಷ ಹಾಗೂ ಆಧುನಿಕಗೊಳಿಸಲು ಸರ್ಕಾರ ಹಲವಾರು ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಐಟೆಬಿಪಿಯನ್ನು ಸಶಕ್ತಗೊಳಿಸಲು ಬದ್ದವಾಗಿದೆ ಐಟೆಬಿಪಿ ಪಡೆಯು ಗದಿ ಭದ್ರತೆ ಜೊತೆಗೆ ಜಮ್ಮು ಕಾಶ್ಟೀರದಲ್ಲಿ ಭಯೋತ್ಪಾದಕತೆ ಹಾಗೂ ಛತ್ತೀಸ್ಗಢದ ಎಡಪಂಥೀಯ ಉಗ್ರವಾದ ನಿರ್ಮೂಲನೆ ಮಾಡುವಲ್ಲಿ ಮಹತ್ಸದ ಕೊಡುಗೆ ನೀಡಿದೆ ಎಂದು ಕಿಷನ್ ರೆಡ್ಡಿ ತಿಳಿಸಿದರು

ದೇಶವಾಸಿಗಳೊಂದಿಗೆ ಪ್ರಧಾನಮಂತ್ರಿಯವರು ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ